ರಾಜ್ಯ ಸಚಿವ ಸಂಪುಟದ ನೂತನ ಸಚಿವರಿಗೆ ಖಾತೆ ಪಂಚಿಕೆ ಪಲವು ಸಚಿವರ ಖಾತೆ ಬದಲಾವಣೆ

ಪದವಿ ಪೂರ್ವ ತಿಕ್ಷಣ ಇಲಾಖೆಯ ಸೇವೆಗಳು ಸಕಾಲ ವ್ಯಾಪ್ತಿಗೆ ಸಚಿವ ಸುರೇತ್ ಕುಮಾರ್

ಎಸ್ ಯಡಿಯೂರಪ್ಪ ನೇತೃತ್ವದ ಸಚಿವ ಸಂಪುಟಕ್ಕೆ ಇತ್ತೀಚೆಗೆ ಸೇರ್ಪಡೆಗೊಂಡ ನೂತನ ಸಚಿವರಿಗೆ ಖಾತೆ ಪಂಚಿಕೆ ಮಾಡಲಾಗಿದೆ ಕೆಲವು ಸಚಿವರ ಖಾತೆ ಬದಲಾವಣೆ ಸಪ ಮಾಡಲಾಗಿದೆ ಈ ಕುರಿತಂತೆ ರಾಜ್ಯಪಾಲ ಮಜೂಭಾಯಿ ವಾಲಾ ಇಂದು ಆದೇಶ ಹೊರಡಿಸಿದ್ದು ಬಳಕ ಅಧಿಕೃತವಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ ಮುಖ್ವಮಂತ್ರಿ ಬಿ

ಉಮೇಶ್ ಕಕ್ತಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಿ ಎಸ್ ಆಂಗಾರ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಾರಿಗೆ

ಮಾಧುಸ್ವಾಮಿ ವೈದ್ಯಕೀಯ ಶಿಕ್ಷಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ

ಪಾಟೀಲ್ ಸಣ್ಣ ಕೈಗಾಂಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅರವಿಂದ ಲಿಂಬಾವಳಿ ಅರಣ್ಣ ಖಾತೆ ಮುರುಗೇಶ್ ನಿರಾಣಿ ಗಣಿ ಮತ್ತು ಭೂವಿಜ್ಞಾನ ಎಂಟಿ

ನಾಗರಾಜ್ ಅಬಕಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಮುಜರಾಯಿ ಡಾ

ಸುಧಾಕರ್ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಆನಂದ್ ಸಿಂಗ್ ಪ್ರವಾಸೋದ್ಯಮ ಮತ್ತು ಪರಿಸರ ಸಿ ಪಿ ಯೋಗೇಶ್ವರ್ ಸಣ್ಣ ನೀರಾವರಿ ಪ್ರಭು ಚವ್ವಾಕ್ ಪುಸಂಗೋಪನೆ ಶಿವರಾಂ ಹೆಬ್ದಾರ್ ಕಾರ್ಮಿಕ ಆರ್ ಶಂಕರ್ ಪೌರಾಡಳಿತ ಮತ್ತು ರೇಷ್ಕೆ ಕೆ ಗೋಪಾಲಯ್ಕ ಕೋಟಗಾರಿಕೆ ಇಲಾಖೆ ಹಾಗೂ ನಾರಾಯಣಗೌಡ ಅವರಿಗೆ ಯುವಜನ ಮತ್ತು ಕ್ರೀಡೆ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಾಗೂ ದೇವನಪಳ್ಳಿಯ ಜಿಲ್ಲಾ ಸಪಕಾರ ಕೇಂದ್ರ ಬ್ದಾಂಕುಗಳಿಗೆ ಇಂದು ಭೇಟ ನೀಡಿ ರೈತರಿಗೆ ಸಾಲ ಎತರಣೆ ಮಾಡುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿದರು

ಸ್ವಂತ ಕಟ್ಟಡ ಹೊಂದಿಲ್ಲದ ಬಿಡಿಸಿ ಬ್ಕಾಂಕ್ಗಳಿಗೆ ಕಟ್ಟಡ ನಿರ್ಮಾಣಕ್ಕೂ ಸರ್ಕಾರ ನೆರವು ನೀಡಲಿದೆ ಎಂದರು ರಾಜ್ಯದ ಎಲ್ಲಾ ಅಪೆಕ್ಸ್ ಬ್ಬಾಂಕ್ ಮತ್ತು ಡಿಸಿ ಬ್ಬಾಂಕ್ಗಳಲ್ಲಿ ಸ್ತೀಶಕ್ತಿ ಸಂಘದ ಮಹಿಳೆಯರಿಗೆ ಅಲ್ಲದೆ ಪರಿಟಿಷ್ಟ ಜಾತಿ ಮತ್ತು ಪಂಗಡದವರಿಗಾಗಿ ನೀಡಲಾಗುತ್ತಿರುವ ಅಲ್ಲಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಎತರಣೆ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಸಚಿವ ಸೋಮಶೇಖರ್ ಹೇಳದರು ರೈತರ ವಿಲ್ಲಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕ್ರಾಂತಿಕಾರಕ ಕೃಷಿ ಸುಧಾರಣಾ ಕಾಯ್ದೆಗಳನ್ನು ರೂಪಿಸಿದೆ ಎಂದು ಕೇಂದ್ರ ರಾಸಾಯನಿಕ ಪಾಗೂ ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಹೇಳದ್ದಾರೆ ರೈತರಿಗೆ ಈಗ ಎಪಿಎಂಸಿ ಹೊರತಾಗಿ ತಮ್ಮ ಬೆಳೆಗಳನ್ನು ಮಾರಾಟ ಮಾಡಲು ಪೆಚ್ಚುವರಿ ಆಯ್ಕೆ ಸಿಕ್ಕಿದೆ ರೈತರು ಕಾಯ್ದೆಯನ್ವಯ ತಮ್ಮ ಬೆಳೆಗಳನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲೂ ಮಾರಬಹುದು ಅಥವಾ ಪಟ್ಟಿನ ಬೆಲೆ ಸಿಗುವುದಾದರೆ ಎಪಿಎಂಸಿ ಹೊರಗಿನ ವ್ಯಾಪಾರಿಗಳಿಗೂ ಮಾರಬಹುದು ಎಂದು ಸಚಿವ ಡಿ

ಸದಾನಂದಗೌಡ ತಿಳಿಸಿದ್ದಾರೆ ಪಳ್ಳಯ ಜನರಿಗೆ ಸಣ್ಣ ಪುಟ್ಟ ಕೆಲಸಗಳಗೂ ಜಿಲ್ನಾಧಿಕಾರಿಗಳು ತಪಶೀಲ್ಗಾರ್ ಕಚೇರಿಗಳಿಗೆ ಆಲೆಯುವುದನ್ನು ತಪ್ಪಿಸಲು ಜಿಲ್ನಾಧಿಕಾರಿಗಳೇ ಪಳ್ಳಗಳ ಕಡೆ ಸಡೆಯಲು ಜಲ್ಲಾಧಿಕಾರಿಗಳ ನಡೆ ಪಳ್ಳಗಳ ಕಡೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಂದಾಯ ಸಚಿವ ಆರ್ ಆರೋಣ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಕಂದಾಯ ಇಲಾಖೆ ವ್ಯಾಪ್ತಿಯ ಎಲ್ಲಾ ಅಧಿಕಾರಿಗಳಿಗೆ ಕಾರ್ಯಕ್ರಮದ ಬಗ್ಗೆ ಸೂಚನೆ ನೀಡಲಾಗಿದೆ ಕೆಲವೊಂದು ಮಾರ್ಗಸೂಚಿಗಳನ್ನೂ ಕೂಡ ನೀಡಲಾಗಿದೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಕಡ್ಡಾಯವಾಗಿ ಪಳ್ಳಿ ವಾಸ್ತವ ಮಾಡಬೇಕೆಂದು ಆದೇತಿಸಲಾಗಿದೆ ಎಂದು ಸಚಿವ ಆರ್ ಆಶೋಕ ಹೇಳಿದರು ರಾಜ್ಯದ ಎವಿಧ ಜಿಲ್ಲೆಯಲ್ಲಿರುವ ರೇಷ್ಮ ಪುರಿಕಾರಂಗೆ ಅಗತ್ತ ಸೌಲಭ್ದ ಕಲ್ಪಿಸಲು ಕರ್ನಾಟಕ ರೇಷ್ಮ ಮಂಡಳಿ ಬದ್ದವಾಗಿದ್ದು ಶೀಘದಲ್ಲಿಯೇ ಎಲ್ಲಾ ಪುರಿಕಾರಂಗೆ ಗುರುತಿನ ಚೀಟಿ ನೀಡಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ರೇಷ್ಠ ಮಾರಾಟ ಮಂಡಳಿ ಅದ್ದಕ್ಷೆ ಸುತಾ ವಿ ಅಮರಶೆಟ್ಟಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ರಾಜ್ಯರೇಷ್ಮೆ ಪುರಿಕಾರರೊಂದಿಗೆ ಸಭೆ ನಡೆಸಿದ ಅವರು ರೇಷ್ಮೆ ಪುರಿಕಾರರಿಗೆ ಮಂಡಳಿಯಿಂದ ಉತ್ತಮ ಗುಣಮಟ್ಟದ ರೇಷ್ಮ ಒದಗಿಸಲಾಗುವುದು ಪುರಿ ಮಾಡುವವರಿಗೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಪೋತ್ಸಾಪಧನ ನೀಡುವ ಚಂತನೆ ನಡೆಸಲಾಗುತ್ತಿದೆ

ಸುರೇಶ್ ಕುಮಾರ್ ತಿಳಿಸಿದ್ದಾರೆ ರಾಜ್ಯ ಪದವಿಪೂರ್ವ ಕಾಲೇಜುಗಳ ಪಾಂಶುಪಾಲರು ಮತ್ತು ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳೊಂದಿಗೆ ಇಂದು ನಡೆದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು ಪಿಯು ಇಲಾಖೆಯಲ್ಲಿ ಸೇವಾ ಎಷಯದಲ್ಲಿ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎಂದು ಸಂಘಟನೆಗಳು ಸಚಿವರ ಗಮನಕ್ಕೆ ತಂದ ಓನ್ನೆಲೆಯಲ್ಲಿ ಇಲಾಖೆಯ ಸೇವೆಗಳು ಕ್ಷಿಪ್ರಗತಿಯಲ್ಲಿ ದೊರೆಯುವಂತಾಗಲು ಅವನ್ನು ಸಕಾಲ ವ್ಲಾಪ್ತಿಗೆ ತರಲಾಗುತ್ತಿದೆ ಎಂದರು

ಆ ಓನ್ನೆಲೆಯಲ್ಲಿ ಯಾವುದೇ ವಿಪತ್ತು ಅಥವಾ ಅವಘಡಗಳು ಸಂಭವಿಸದಂತೆ ಸೂಕ್ತ ಮುನ್ನೆಜ್ಜರಿಕೆ ತ್ರಮಗಳನ್ನು ತೆಗೆದುಕೊಳ್ಳುವ ದ್ಯಷ್ಟಿಯಿಂದ ಕಂದಾಯ ಇಲಾಖೆ ಇತರೆ ಇಲಾಖೆಗಳು ಹಾಗೂ ಸಂಸ್ಥೆಗಳೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಅಭಿಪ್ರಾಯ ಸಲಪೆಗಳನ್ನು ಕ್ರೋಡೀಕರಿಸಿ ಸಮಗ್ರ ವಿಪತ್ತು ನಿರ್ವಹಣೆ ಯೋಜನೆಯನ್ನು ರೂಪಿಸಿದೆ ಎಂದು ಸಚಿವ ಆರ್

ಲಸಿಕೆ ಪಡೆದಿರುವ ದೊಡ್ಡಬಳ್ಳಾಪುರದ ಸಾರ್ವಜನಿಕ ಆಸ್ತ್ರೆಯ ವೈದ್ಯ ಡಾ ಮಂಜುನಾಥ್ ಆಕಾರವಾಣಿಯೊಂದಿಗೆ ತಮ್ಮ ಅನುಭವ ಪಂಚಿಕೊಂಡಿದ್ದಾರೆ

ವಿಶೇಷವಾಗಿ ಮಹಿಳಾ ಭಾಗವಹಿಸುವಿಕೆ